ಈ ವರ್ಷದ ಸಮಾವೇಶದ ಘೋಷವಾಕ್ಷ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ನಾಯಾಂಗದ ಸಾಮರಸ್ವ ಪ್ರಜಾಪ್ರಭುತ್ವದ ಪ್ರಮುಖ ಕೀಲಿಕೈ ಆಗಿದೆ ಸಮ್ಮೇಳನವನ್ನು ಇಂದು ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ಅವರು ಉದ್ವಾಟಸಲಿದ್ದಾರೆ ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಎಂ

ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಗುಜರಾತ್ನ ರಾಜ್ಯಪಾಲರಾದ ಆಚಾರ್ಯದೇವವ್ರತ ಮತ್ತು ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮತ್ತಿತರರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಂವಿಧಾನ ದಿನವಾದ ನಾಳೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಲಾಯಾಂಗ ಸಮನ್ನಯತೆಯಿಂದ ಕೆಲಸ ಮಾಡಿದಾಗ ಉತ್ತಮ ಆಡಳಿತ ಸಾಧ್ಯ ಎರಡು ದಿನಗಳ ಸಮ್ಮೇಳನದಲ್ಲಿ ವಿವಿಧ ಅಧಿವೇಶನಗಳು ನಡೆಯಲಿವೆ ಪೀಠಾಸೀನಾಧಿಕಾರಿಗಳಿಗೆ ಉತ್ತಮ ಅಭಿಪ್ರಾಯ ಚಿಂತನೆ ಹಮ್ಮಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಈ ಮೂಲಕ ಸಂಸತ್ ಮತ್ತು ವಿಧಾನಸಭೆಗಳು ಹೆಚ್ಚು ಫಲಪ್ರದವಾಗಿ ಕಾರ್ಯ ನಿರ್ವಹಿಸಲು ಸಹಕಾರಿಯಾಗಲಿದೆ ಎಂದು ಓಂ ಬಿರ್ಲಾ ಹೇಳಿದ್ದಾರೆ

ಪ್ರಧಾನ ಮಂತ್ರಿ ಅವರು ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸ್ನಾರಕ ನಾಣ್ಲವನ್ನು ಅನಾವರಣಗೊಳಸಲಿದ್ದಾರೆ ಜೊತೆಗೆ ಭಾರತೀಯ ಅಂಜೆ ಇಲಾಖೆ ಹೊರ ತಂದಿರುವ ವಿಶೇಷ ಅಂಜೆಚೀಟಿಯನ್ನು ಬಿಡುಗಡೆ ಮಾಡುವವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉತ್ತರ ಪ್ರದೇಶದ ರಾಜ್ಜಪಾಲರು ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಉತ್ತಮ ಗುಣಮಟ್ಟ ಸಂಶೋಧನೆ ಹಾಗೂ ಭಾರತೀಯ ಮೌಲ್ಯಗಳನ್ನು ಮ್ಲೆಗೂಡಿಸಿಕೊಂಡಿರುವ ಇದು ಜಗತ್ತಿನ ಅತ್ಯಂತ ಪ್ರಮುಖ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಂಡಿದೆ ಇದು ದೇಶಕ್ಕೆ ಸಮಾಜಕ್ಕೆ ಮತ್ತು ಮನುಕುಲಕ್ಕೆ ಭೌತಿಕ ಮೂಲಸೌಕರ್ಯವನ್ನು ಒದಗಿಸುವ ನಿಟ್ಟನಲ್ಲಿ ಕಾರ್ಯೋನ್ಮುಖವಾಗಿದೆ

ಈ ಸಂಬಂಧ ಭಾರತೀಯ ಔಷಧ ತಯಾರಕರು ಮತ್ತು ಜಾಗತಿಕ ಚಿಷಧ ತಯಾರಿಕಾ ಸಂಸ್ಥೆಗಳೊಂದಿಗೆ ನಿರಂತರ ಸಂಪರ್ಕ ಹೊಂದಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಪ್ರತಿಯೊಬ್ಬರಿಗೂ ಲಿಸಿಕೆ ತಲುಪಿಸುವ ಖಾತರಿಯನ್ನು ಪ್ರಧಾನಿ ನೀಡಿದ್ದಾರೆ ಲಸಿಕೆಯನ್ನು ಪ್ರತಿಯೊಬ್ಬರಿಗೂ ಯಾವುದೇ ಅಡಚಣೆಯಾಗದಂತೆ ಸರ್ಕಾರಗಳು ಕಲ್ಪಿಸಬೇಕು ಈ ನಿಟ್ಲನಲ್ಲಿ ಪ್ರತಿಯೊಂದು ಪಂತದಲ್ಲೂ ಜೊತೆಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ

ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದ ನಿಯಂತ್ರಣ ಸಮಿತಿ ಮತ್ತು ಜಿಲ್ಲಾ ಮಟ್ಟದ ಟಾಸ್ಕೆ ಪೋರ್ಸ್ ರಚನೆಮಾಡಲು ಸೂಚಿಸಿದ್ದಾರೆ ಲಸಿಕೆಯ ಬಗ್ಗೆ ಅನೇಕ ವದಂತಿಗಳು ಬರುತ್ತಿವೆ ಅವುಗಳ ಕಡೆ ಗಮನ ಹರಿಸಬಾರದು ಲಸಿಕೆ ಜನರನ್ನು ತಲುಪುವ ಮುನ್ನ ಎಲ್ಲ ವೈಜ್ವಾನಿಕ ಮಾನದಂಡಗಳನ್ನು ಪೂರೈಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ

ಹರ್ಷವರ್ಧನ್ ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ನಡೆದ ಮೊದಲ ವರ್ಚುವಲ್ ಶಾಂಘೈ ಸಹಕಾರ ಸಂಸ್ಥೆಯ ಯುವ ವಿಜ್ಞಾನಿಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸದ್ದದ ಕೊರೋನಾ ಸಾಂಕ್ರಾಮಿಕ ಸೇರಿದಂತೆ ಜಗತ್ತಿನ ಎಲ್ಲ ರಾಷ್ಟಗಳು ಎದುರಿಸುತ್ತಿರುವ ಸವಾಲುಗಳನ್ನು ಹತ್ತಿಕ್ಕಲು ಪರಿಹಾರಗಳನ್ನು ಕಂಡುಕೊಳ್ಳಲು ಎಲ್ಲ ಯುವ ವಿಜ್ಞಾನಿಗಳು ಒಗ್ಗೂಡಬೇಕು ಎಂದು ಅವರು ಹೇಳಿದರು

ಲಸಿಕೆ ಅಭಿವೃದ್ದಿಯಲ್ಲಿ ವೈಜ್ಞಾನಿಕ ಸಮುದಾಯ ಹೊಸ ಮಾನದಂಡವನ್ನು ನಿಗದಿಪಡಿಸಿದ್ದು ಅದನ್ನು ಪಡೆಯಲು ಅಂತಾರಾಷ್ಲೀಯ ಸಮುದಾಯ ಕೂಡ ಹೊಸ ಮಾನದಂಡವನ್ನು ನಿಗದಿಪಡಿಸಬೇಕಿದೆ ಎಂದು ಅವರು ಹೇಳಿದ್ದಾರೆ

ಅದು ಇಂದು ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ತಮಿಳುನಾಡು ಹಾಗೂ ಪುದುಚೆರಿ ಮೂಲಕ ಸಂಜೆಯೊಳಗೆ ಹಾದುಹೋಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ

ಇಂದು ಸಂಜೆ ವೇಳೆಗೆ ಅದು ತಮಿಳುನಾಡು ಮತ್ತು ಪುದುಚೆರಿಯ ಕರೆಕಲ್ ಮತ್ತು ಮಾಮಲಮರಂ ಕರಾವಳಿ ತೀರವನ್ನು ಹಾದುಹೋಗಲಿದೆ ಎಂದು ಮುನೂಚನೆ ನೀಡಿದೆ ದೆಹಲಿಯಲ್ಲಿ ನಿನ್ನೆ ವಿವರ ನೀಡಿದ ಹವಾಮಾನ ಇಲಾಖೆ ಮಹಾನಿರ್ದೇಶಕ ಡಾ

ಎನ್ಡಿಆರ್ಎಫ್ನ ಮಹಾ ನಿರ್ದೇತಕ ಎಸ್

ಎನ್ಡಿಆರ್ಎಫ್ ತಂಡಗಳು ಪರಿಸ್ಥಿತಿಯನ್ನು ನಿರ್ವಹಿಸಲು ಎಲ್ಲ ರೀತಿಯಲ್ಲೂ ಸಜಾಗಿವೆ ಎಂದು ಹೇಳಿದ್ದಾರೆ

ದೇತದ ಭದ್ರತೆ ಸುರಕ್ಷತೆ ಹಾಗೂ ಸಾರ್ವಭೌಮತ್ವವನ್ನು ಎತ್ತಿಹಿಡಿಯಲು ಮತ್ತು ಸಾರ್ವಜನಿಕ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವ ಸಲುವಾಗಿ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಸೇರಿದಂತೆ ಹಲವು ಮೂಲಗಳಿಂದ ಸಂಗ್ರಹಿಸಿರುವ ಮಾಹಿತಿ ಆಧರಿಸಿ ಮೊಬ್ಬೆಲ್ ಆಸ್ಗಳನ್ನು ನಿಷೇಧಿಸುವ ಕುರಿತು ವಿದ್ಯುನ್ನಾನ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಆದೇಶ ಹೊರಡಿಸಿದೆ

ಈ ತೃಂಗಸಭೆಯನ್ನು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಆಯೋಜಿಸಿದ್ದು ನಾಳೆಯಿಂದ ಮೂರು ದಿನಗಳ ಕಾಲ ನಡೆಯಲಿದೆ

ಅವರ ಪುತ್ರ ಫೈಸಲ್ ಪಟೇಲ್ ಟ್ನೀಟ್ ಮೂಲಕ ಈ ವಿಷಯ ಖಚಿತಪಡಿಸಿ ತಮ್ಮ ದುಃಖ ಪಂಚಿಕೊಂಡಿದ್ದಾರೆ

ಒಂದು ತಿಂಗಳ ಹಿಂದೆ ಕೊರೋನಾ ಸೋಂಕಿಗೆ ಒಳಗಾಗಿದ್ದ ಅಪ್ಪದ್ ಪಟೇಲ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಬಹುಅಂಗಾಂಗ ವೈಫಲ್ಲದಿಂದ ನಿಧನ ಹೊಂದಿದ್ದಾರೆ ಎಂದು ವರದಿಯಾಗಿದೆ

ಶ್ರಧಾನ ಮಂತ್ರಿ ಮೋದಿ ಅಷ್ಟದ್ ಪಟೇಲ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಹಲವು ವರ್ಷಗಳು ಸಾರ್ವಜನಿಕ ಜೀವನದಲ್ಲಿದ್ದುಕೊಂಡು ಸಮಾಜಕ್ಕಾಗಿ ಸೇವೆ ಸಲ್ಲಿಸಿದ ಅಹ್ನದ್ಪಟೇಲ್ ತೀಕ್ಷ್ಣ ಬುದ್ದಿಗೆ ಹೆಸರಾಗಿದ್ದರು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಲ್ಲಿ ಅವರ ಪರಿಶ್ರಮವನ್ನು ಸದಾ ಸ್ಪರಿಸಲಾಗುವುದು ಎಂದು ತಮ್ನ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ